ವಿಧ್ಯುಕ್ತವಾಗಿ ದೇಶದ ಆರ್ಥಿಕ ಬೆಳವಣಿಗೆಗೆ ದೊಡ್ಡ ಮೊತ್ತದ ನಗದು ಅಪಮೌಲೀಕರಣ ಮಾಡಿರುವುದೇ ಪ್ರಮುಖ ಕಾರಣವಾಗಿದೆ ಎಂದು ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪ್ರತಿಪಾದಿಸಿದ್ದಾರೆ ಆರ್ಥಿಕ ಬೆಳವಣಿಗೆ ಕುರಿತಂತೆ ಫೇಸ್ಬುಕ್ನಲ್ಲಿಂದು ಮಾಹಿತಿ ನೀಡಿರುವ ಅವರು ಎಲ್ಲಾ ವರ್ಗದ ಜನರ ಪಾಲ್ಗೊಳ್ಲುವಿಕೆಯಿಂದಾಗಿ ಆರ್ಥಿಕ ಬೆಳವಣಿಗೆ ಸ್ಸಿರತೆಯತ್ತ ಸಾಗಿದೆ ಎಂದರು

ಇದರಿಂದ ಆರ್ಥಿಕ ಸುಧಾರಣಾ ತ್ರಮಗಳು ಜಾರಿಗೆ ಬಂದವು ಎಂದು ಅವರು ಫೇಸ್ಬುಕ್ನಲ್ಲಿ ಉಲ್ಲೇಖಿಸಿದ್ದಾರೆ ವಿದೇಶಗಳಲ್ಲಿ ಇರುವ ಕಮ್ನು ಹಣವನ್ನು ವಾಪಸ್ ತರಲು ನೂತನ ಸುಧಾರಣಾ ಕ್ರಮಗಳು ಸಹಕಾರಿಯಾದವು ಎಂದು ಹಣಕಾಸು ಸಚಿವ ಅರುಣ್ ಜೇಟ್ಷಿ ಪ್ರಕಿಪಾದಿಸಿದ್ದಾರೆ ಅಪಮೌಲೀಕರಣದ ನಂತರ ಬ್ಲಾಂಕ್ ಖಾತೆದಾರರು ಮಾಡಿರುವ ಜಮಾ ಹಾಗೂ ನಗದು ಪ್ರಮಾಣದ ಎಲ್ಲಾ ಮಾಹಿತಿಯನ್ನು ಪತ್ತೆ ಮಾಡಲಾಗಿದೆ

ಮನಮೋಪನ್ ಸಿಂಗ್ ಮಾತನಾಡಿ ಅಪಮೌಲ್ಯದಿಂದಾಗಿ ಎಲ್ಲ ವರ್ಗದವರು ತೊಂದರೆ ಅನುಭವಿಸಿದರು ಎಂದು ಪುನಃ ಪ್ರತಿಪಾದಿಸಿದ್ದಾರೆ

ಅತಿಸಣ್ಣ ಉದ್ದಿಮೆದಾರರು ಅಪಮೌಲೀಕರಣದ ತೊಂದರೆಯಿಂದ ಹೊರಬರಲು ಸಾಧ್ಯವಾಗಿಲ್ಲ ದೇಶದಲ್ಲಿ ಉದ್ಯೋಗ ಸೃಷ್ಷಿಯಲ್ಲಿಯೂ ತೊಂದರೆಯಾಗಿದ್ದು ಯುವಕರಿಗೆ ಉದ್ಯೋಗ ದೊರೆಯದೇ ಇರುವುದು ಮತ್ತೊಂದು ಕಾರಣವಾಗಿದೆ ಎಂದು ಡಾ ಮನಮೋಹನ್ ಸಿಂಗ್ ಹೇಳಿಕೆಯಲ್ಲಿ ಮನರುಚ್ವರಿಸಿದ್ದಾರೆ

ಯಂಗ್ ಮಿಜೋ ಅಸೋಷಿಯೇಷನ್ ನೇತೃತ್ವದಲ್ಲಿ ಎನ್ಜಿಒ ಸಂಘಟನೆ ಪ್ರತಿಭಟನೆ ಮಾಡುತ್ತಿದ್ದು ಮಿಜೋರಾಂ ರಾಜ್ಕದ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಲಾಲ್ನುನ್ ಮಾವಿಯ ಚೌಂಗೊ ಅವರನ್ನು ಪುದ್ದೆಯಿಂದ ತೆಗೆದುಹಾಕಿರುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿವೆ ಅಲ್ಲದೇ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಎಸ್

ಮಿಜೋರಾಂ ರಾಜ್ಯದಲ್ಲಿ ಉದ್ಧವಿಸಿರುವ ಚುನಾವಣಾ ಬಿಕ್ಕಟ್ಟಿನ ಓನ್ನೆಲೆಯಲ್ಲಿ ಕೇಂದ್ರ ಚುನಾವಣಾ ಆಯೋಗ ನಾಳೆ ಆ ರಾಜ್ಯಕ್ಕೆ ಉನ್ನತ ಮಟ್ಟದ ತಂಡವೊಂದನ್ನು ಕಳುಹಿಸುತ್ತಿದೆ

ಕೇಂದ್ರ ಚುನಾವಣಾ ಆಯೋಗದ ಉಪಮುಖ್ಯ ಆಯುಕ್ತ ಸುದೀಪ್ ಜೈನ್ ನೇತೃಕ್ಷದ ತಂಡ ನಾಳೆ ಮಿಜೋರಾಂಗೆ ತೆರಳಿಲಿದ್ದು ಶಾಂತಿಯುತ ಚುನಾವಣೆ ನಡೆಸುವ ಕುರಿತು ಚರ್ಚೆ ನಡೆಸಲಿದೆ ದೇಶದಲ್ಲಿ ಮೂಲ ಸೌಕರ್ಯ ಸೃಷ್ಟಿಗಾಗಿ ನೀಡಲಾಗುವ ಬಾಹ್ಯ ವಾಣಿಜ್ಯ ಸಾಲಗಳ ನಿಯಮಾವಳಿಗಳನ್ನು ಆರ್ಐಐ ಉದಾರೀಕರಿಸಿದೆ ಕೇಂದ್ರ ಸರ್ಕಾರದ ಜತೆ ನಡೆಸಿದ ಸಮಾಲೋಚನೆ ನಂತರ ಆರ್ಬಿಐ ಪರಿಷ್ಠಕ ನಿಯಮಾವಳಿಗಳನ್ನು ಪ್ರಕಟಿಸಿದೆ

ದೀರ್ಘಕಾಲದ ಆಶ್ತಿ ಹಾಗೂ ಲಘು ಸಾಲ ಏರಿಕೆಯಿಂದಾಗಿ ಮೂಲ ಸೌಕರ್ಯ ಸೃಷ್ಟಿ ಕಡಿಮೆಯಾಗಿದೆ ಎಂದು ಆರ್ಬಿಐ ಉಲ್ಲೇಖಿಸಿದೆ ದೇಶದ ರಕ್ಷಣಾ ಕ್ಷೇತ್ರವನ್ನು ಸಶಕ್ತಗೊಳಿಸಲು ಕೇಂದ್ರ ಸರ್ಕಾರ ಹಲವಾರು ಕ್ರಮಗಳನ್ನು ಕೈಗೊಳ್ಳುತ್ತ ಬಂದಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ಉತ್ತರಾಖಂಡದ ದುರ್ಗಮ ಗಡಿ ಭಾಗದಲ್ಲಿರುವ ಹರ್ಸಿಲ್ನಲ್ಲಿ ಭೂ ಸೇನೆ ಮತ್ತು ಐಟಿಐಪಿ ಯೋಧರೊಂದಿಗೆ ದೀಪಾವಳಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದ ನಂತರ ಮಾತನಾಡಿದ ಅವರು ಭಾರತ ರಕ್ಷಣಾ ವಲಯದಲ್ಲಿ ಮಪತ್ವದ ಸಾಧನೆಗಳನ್ನು ಮಾಡುತ್ತಿದೆ ಎಂದರು ಮಾಜಿ ಯೋಧರಿಗೆ ಒಂದು ಶ್ರೇಣಿ ಒಂದು ಪಿಂಚಣಿ ಸೇರಿದಂತೆ ಕೇಂದ್ರ ಸರ್ಕಾರ ಹಲವಾರು ಸೌಲಭ್ಯಗಳನ್ನು ಒದಗಿಸಿದೆ ದೇಶದ ಜನತೆಯಲ್ಲಿ ಆತಂಕ ಭಯಗಳನ್ನು ದೂರ ಮಾಡಿಸಿ ದೇಶದ ಭದ್ರತೆಗಾಗಿ ಹಗಲಿರುಳು ದುಡಿಯುತ್ತಿರುವ ಯೋಧರ ಸೇವೆಯನ್ನು ಪ್ರಧಾನಿ ಶ್ಲಾಘಿಸಿದರು ಕೆಚ್ಚೆದೆಯ ಯೋಧರೊಂದಿಗೆ ದೀಪಾವಳಿ ಹಬ್ಲದ ಹಾರ್ದಿಕ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ ಪ್ರಧಾನಿ ಅವರು ದುರ್ಗಮ ಪ್ರದೇಶಗಳ ಹಿಮಜ್ವಾದಿತ ಬೆಟ್ಟಗುಡ್ಡಗಳಲ್ಲಿ ದೇಶ ಕಾಯುವ ಮಹಾನ್ ಸೇವೆಗಾಗಿ ಸಮರ್ಪಿಸಿಕೊಂಡಿರುವ ಯೋಧರೆ ನಮ್ನ ದೇಶದ ಬಲ

ಗುಜರಾತ್ನ ನೂತನ ವರ್ಷಾಚರಣೆ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಜನತೆಗೆ ಶುಭ ಹಾರೈಸಿದ್ದಾರೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರು ಗುಜರಾತ್ ಜನತೆಗೆ ಹಾಗೂ ದೇಶ ವಿದೇಶಗಳಲ್ಲಿರುವ ಗುಜರಾತ್ ನಾಗರಿಕರಿಗೆ ಶುಭ ಹಾರೈಸಿದ್ದಾರೆ ಹೊಸ ವರ್ಷ ಜನರಲ್ಲಿ ಉತ್ಸಾಹ ಶಾಂತಿ ಸಮ್ಮದ್ದಿ ತರಲಿ ಎಂದು ಟ್ವಿಟ್ ಸಂದೇತದಲ್ಲಿ ಹೇಳಿದ್ದಾರೆ ಬಿಜೆಪಿ ಹಿರಿಯ ಧುರೀಣ ಲಾಲ್ಕೃಷ್ಣ ಅಡ್ವಾಣಿ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭ ಹಾರ್ಸೆಸಿದ್ದಾರೆ ಭಾರತದ ಅಭಿವ್ಯದ್ದಿಗೆ ಎಲ್

ಅಡ್ವಾಣಿ ಅವರ ಕೊಡುಗೆ ಅಪಾರವಾದುದು ಎಂದು ಟ್ವೀಟ್ ಸಂದೇಶದಲ್ಲಿ ಹೇಳಿದ್ದಾರೆ ಛತ್ತೀಸ್ಗಢ ಸುತ್ತಮುತ್ತಲು ಇರುವ ಒಡಿತಾ ರಾಜ್ಯದ ಗಡಿಯನ್ನು ಮುಚ್ಚುವಂತೆ ಚುನಾವಣಾ ಆಯೋಗ ಆ ಸರ್ಕಾರಕ್ಷೆ ನಿರ್ದೇಶನ ನೀಡಿದೆ

ಶ್ರೀಲಂಕಾ ನೂತನ ಸರ್ಕಾರದ ಸ್ಲಿರತೆ ಬಗ್ಗೆಯೇ ಅನುಮಾನಗಳು ಮೂಡಿರುವ ನಡುವೆ ಇಂದು ಹಲವರು ಸಚಿವರು ಪ್ರಮಾಣ ವಜನ ಸ್ವೀಕರಿಸಿದರು ನೂತನ ಪ್ರಧಾನಿ ಮಹಿಂದಾ ರಾಜಪಕ್ಕ ಅವರ ಸಹೋದರ ಮತ್ತು ಮಾಜಿ ಸ್ವೀಕರ್ ಚಮಲ್ ರಾಜಪಕ್ಷ ಸೇರಿದಂತೆ ಮೂವರು ನೂತನ ಸಚಿವರಿಗೆ ನಿನ್ನೆ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನ ಅವರು ಗೋಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು ಈ ಮಧ್ಯೆ ಮುಂದಿನ ಬುಧವಾರ ಆರಂಭವಾಗಲಿರುವ ಸಂಸತ್ತಿನ ಅಧಿವೇಶನ ಕಲಾಪದಲ್ಲಿ ನೂತನ ಸರ್ಕಾರದ ಸ್ಟಿರತೆ ಕುರಿತು ಚರ್ಚಿಸಲು ಮತ್ತು ಅಭಿಪ್ರಾಯ ಸಂಗ್ರಹಿಸಲು ಅವಕಾಶ ನೀಡಲಾಗುವುದು ಎಂದು ಸಂಸತ್ತಿನ ಸ್ವೀಕರ್ ಕರು ಜಯಸೂರ್ಯ ತಿಳಿಸಿದ್ದಾರೆ

ಮೊದಲನೇ ದಿನವೇ ವಿಶ್ವಾಸಮತ ಪಡೆಯುವ ಸಾಧ್ಯತೆಗಳಿವೆ ಎಂದು ವರದಿಯಾಗಿದೆ ಈ ಮಧ್ಯೆ ಸಭಾಧ್ಯಕ್ಷರು ಹೇಳಿಕೆ ನೀಡಿ ಮೊದಲನೇ ದಿನವೇ ನೂತನ ಸರ್ಕಾರದ ಬಹುಮತದ ಪರೀಕ್ಷೆ ನಡೆಯಲಿದೆ ಎಂದರು

ಜಿಂಬಾಬ್ಲೆಯಲ್ಲಿ ರಸ್ತೆ ಅಪಘಾತಗಳು ಸಾಮಾನ್ಯವಾಗುತ್ತಿದ್ದು ರಸ್ತೆ ನಿಯಮಗಳನ್ನು ಪಾಲಿಸುವಲ್ಲಿ ಸಾರ್ವಜನಿಕರು ಮತ್ತು ಖಾಸಗಿ ವಾಹನಗಳು ನಿರ್ಲಕ್ಷ್ಯ ತೋರುತ್ತಿದ್ದು ಹೆದ್ದಾರಿಗಳಲ್ಲಿ ಅಪಭಾತಗಳು ಸಂಭವಿಸುತ್ತಿವೆ ಎಂದು ಮೂಲಗಳು ತಿಳಿಸಿವೆ ಜಮ್ಮ ಕಾಶ್ಮೀರದ ಮಲ್ವಾಮ ಜಿಲ್ಲೆಯ ಐರಿಹಾಲ್ ಗ್ರಾಮದಲ್ಲಿ ಭದ್ರತಾಪಡೆ ಇಂದು ಶೋಧ ಕಾರ್ಯವನ್ನು ಕ್ಕೆಗೊಂಡಿದೆ ಭದ್ರತಾ ಪಡೆಗೆ ದೊರೆತ ನಿರ್ದಿಷ್ಟ ಮಾಹಿತಿಯನ್ನಯ ಈ ಶೋಧ ಕಾರ್ಯ ನಡೆಸಿದ್ದು ಇದುವರೆಗೆ ಯಾವುದೇ ಕಾರ್ಯಾಚರಣೆಯಾಗಲೀ ಮಾಡಿಲ್ಲ ಎಂದು ರಕ್ಷಣಾ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ ಮಧ್ಯಪ್ರದೇಶದ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆ ಕೊನೆಯ ದಿನವಾಗಿದೆ

ಅಮೆರಿಕ ಎಲ್ಲಾ ಬಂದರು ಹಾಗೂ ವಿಮಾ ಕಂಪನಿಗಳಿಗೆ ಸೂಚನೆ ನೀಡಿ ಇರಾನ್ನ ಹಡಿಗಿನಿಂದ ಯಾವುದೇ ವಹಿವಾಟು ನಡೆಸಬಾರದು ಎಂದು ಕಟ್ಟೆಚ್ಚರ ನೀಡಿದೆ ತೆಹರನ್ನಲ್ಲಿ ನೂತನ ಆರ್ಥಿಕ ದಿಗ್ಲಂಧನೆ ಹಿನ್ನೆಲೆಯಲ್ಲಿ ಹಡಗಿನ ಮೂಲಕ ಎಲ್ಲಾ ವಹಿವಾಟುಗಳನ್ನು ಕಡಿಮೆ ಮಾಡುವಂತೆ ಅಮೆರಿಕ ಶನ್ನ ವಿಮಾ ಸಂಸ್ವೆಗಳಿಗೆ ಸೂಚನೆ ನೀಡಿದೆ ಈ ಕುರಿತಂತೆ ಅಮೆರಿಕದ ವಿಶೇಷ ಪ್ರತಿನಿಧಿ ಬ್ರೇನ್ಹಾಕ್ ಮಾತನಾಡಿ ಇರಾನ್ ಮೇಲೆ ನೂತನ ನೀತಿಯನ್ನಯ ಅಮೆರಿಕ ಈ ದಿಟ್ಟಕ್ರಮ ಕ್ಕೆ ಗೊಂಡಿದೆ ಎಂದರು ಮಧ್ಯಂತರ ಚುನಾವಣೆಯ ಫಲಿತಾಂಶವು ಅದ್ದುತ ಯಶಸ್ಸು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಣ್ಣಿಸಿದ್ದಾರೆ ಅಡಳಿತಾರೂಢ ಪಕ್ಷಗಳು ಈ ಹಿಂದೆ ಮಧ್ಯಂತರ ಚುನಾವಣೆಯಲ್ಲಿ ಪ್ರದರ್ಶಿಸಿರುವ ಫಲಿತಾಂಶಗಳಿಗೆ ಹೋಲಿಸಿದರೆ ಈ ಬಾರಿ ನಮ್ಮ ರಿಪಬ್ಲಿಕನ್ ಪಾರ್ಟಿಯು ಇತಿಹಾಸ ಬರೆದಿದೆ ಎಂದು ಟ್ರಂಪ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಮೆರಿಕದ ಜನತೆಗೆ ಅಭಿವೃದ್ಧಿ ಕಾರ್ಯಗಳನ್ನು ಮುಂದುವರೆಸುವ ಸಲುವಾಗಿ ಪ್ರತಿಪಕ್ಷ ಡೆಮೊಕ್ರಾಟಕ್ ಪ್ರತಿನಿಧಿಗಳೊಂದಿಗೆ ಒಗ್ಗೂಡಿ ಕೆಲಸ ಮಾಡಲಾಗುವುದು ದೇಶದ ಅರ್ಥವ್ಯವಸ್ಥೆಯ ಪ್ರಗತಿ ಮೂಲ ಸೌಕರ್ಯ ಅಭಿವೃದ್ಧಿ ವ್ಯಾಪಾರ ವಹಿವಾಟು ಹೆಜ್ವಳ ದಿಷಧಗಳ ಬೆಲೆ ಇಳಿಸುವುದು ಸೇರಿದಂತೆ ನಾನಾ ವಲಯಗಳ ಅಭಿವೃದ್ಧಿಗೆ ಡೆಮೊಕ್ರಾಟಿಕ್ ನಾಯಕರೊಂದಿಗೆ ಜತೆಗೂಡಿ ಸರ್ಕಾರ ಕೆಲಸ ಮಾಡಲಿದೆ ಎಂದು ಟ್ರಂಪ್ ತಿಳಿಸಿದ್ದಾರೆ ಡೆಮೊಕಾಟಿಕ್ ಜನಪ್ರತಿನಿಧಿಗಳು ಹೊಸ ಪರಿಕಲ್ಪನೆ ಚಿಂತನೆ ಸಲಹೆ ಸೂಚನೆ ನೀಡಿದರೆ ಅದನ್ನು ಒಪ್ಪಿ ಜಾರಿಗೆ ತರಲು ತಾವು ಸಿದ್ಧ ಎಂದು ಟ್ರಂಪ್ ಅವರು ಶ್ವೇತಭವನದಲ್ಲಿ ನಿನ್ನೆ ರಾತ್ರಿ ಸುದ್ದಿಗಾರರಿಗೆ ತಿಳಿಸಿದರು